ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ ಧರ್ಮ ಸಮುದಾಯದ ಭೇದವಿಲ್ಲದ ಅನೇಕ ಸಾರ್ವತ್ರಿಕ ಮಪತ್ವದ ವಿಷಯಗಳಿದ್ದು ಅವು ನೈತಿಕ ತತ್ವಗಳನ್ನು ಪ್ರತಿಬಿಂಬಿಸುತ್ತವೆ ಎಂದು ಉಪರಾಷ್ಟಪತಿ ಪ್ರತಿಪಾದಿಸಿದರು ಈ ವಿವೇಕವಾಣಿ ನಿಜಕ್ಕೂ ಸಾರ್ವತ್ರಿಕ ಎಂಬುದು ಎಲ್ಲರೂ ಒಪ್ಪುವಂತಹ ಸತ್ಯ ಇದು ಪ್ರತಿಯೊಬ್ಬ ಭಾರತೀಯನಿಗೆ ಪಮ್ಮೆಯ ಸಂಗತಿ ಇದನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದುದು ಅತ್ಯಗತ್ಯ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು

ಈ ಕುರಿತಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಆದೇಶ ಹೊರಡಿಸಿದೆ ರಾಜ್ಯದಲ್ಲಿ ತೀವ್ರಗೊಂಡಿರುವ ಅಕ್ಟೂಟ್ ಎನ್ಸೆಫಲೈಟಿಸ್ ಸಿಂಡ್ರೋಮ್ ಹಾಗೂ ಜಾಪನೀಸ್ ಎನ್ಸೆಫಲೈಟಿಸ್ ಪ್ರಕರಣಗಳ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗಳನ್ನೂ ಬಳಸಿಕೊಳ್ಳಲು ಸರ್ಕಾರ ನಿರ್ಧರಿಸಿದೆ ಮಧ್ಯಪ್ರದೇಶ ವಿಧಾನಸಭೆಯ ಮುಂಗಾರು ಅಧಿವೇಶನ ಇಂದು ಆರಂಭವಾಗಲಿದೆ

ಈ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿರುವ ಬಿಜೆಪಿ ವಿದ್ಯುತ್ ಕಡಿತ ಮತ್ತು ರೈತರ ಸಾಲಮನ್ನಾ ಸೇರಿದಂತೆ ಕೆಲ ಪ್ರಮುಖ ವಿಷಯಗಳನ್ನು ಪ್ರಸ್ತಾಪಿಸಿ ಕಮಲ್ನಾಥ್ ನೇತ್ಯತ್ವದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಯೋಜನೆ ರೂಪಿಸಿಕೊಂಡಿದೆ

ಪಾಗಾಗಿ ಸಕ್ಕರೆಯ ಬದಲು ಎಥೆನಾಲ್ ಅನ್ನು ಉತ್ಪಾದಿಸಬೇಕು ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸಕ್ಕರೆ ಕಾರ್ಖಾನೆಗಳಿಗೆ ಸೂಜಿಸಿದ್ದಾರೆ

ಸಕ್ಕರೆ ಉತ್ಪಾದನೆಯ ಪೆಚ್ಚಳದಿಂದ ಲಾಭವೂ ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಸಕ್ಕರೆ ಕಾರ್ಖಾನೆಗಳು ಎಥೆನಾಲ್ ಉತ್ಪಾದನೆಗೆ ಮುಂದೆ ಬರಬೇಕೆಂದು ಕರೆ ನೀಡಿದರು ಎಥೆನಾಲ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಪಾರದರ್ಶಕ ನೀತಿಯೊಂದನ್ನು ಜಾರಿಗೆ ತರಲಿದ್ದು ಪೆಟ್ರೋಲಿಯಂ ಸಚಿವಾಲಯ ಇದನ್ನು ಖರೀದಿಸಲಿದೆ ಎಂದು ನಿತಿನ್ ಗಡ್ಡರಿ ತಿಳಿಸಿದರು ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಮಾತನಾಡಿ ತಮ್ಮ ರಾಜ್ಯದಲ್ಲಿ ಎಥೆನಾಲ್ ಉತ್ಪಾದನಾ ಘಟಕಗಳಿಗೆ ಅವಕಾಶ ನೀಡಲಾಗುತ್ತಿದ್ದು ಇದಕ್ಕಾಗಿ ಏಕಗವಾಕ್ಷಿ ನೀತಿ ಜಾರಿಗೆ ತರುವ ಪ್ರಕ್ರಿಯೆ ಆರಂಭಿಸಿದೆ ಎಂದು ಪೇಳಿದರು

ಬಂಗಾಳಕೊಲ್ಲಿಯಲ್ಲಿ ನೀರಿನಲ್ಲಿ ಸಿಲುಕಿದ್ದ ಎಂಟು ಮೀನುಗಾರರನ್ನು ಭಾರತೀಯ ಕರಾವಳಿ ಪಡೆ ರಕ್ಷಿಸಿದೆ ಸಮುದ್ರದಲ್ಲಿ ವಾಯು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮೂಲಕ ಮೀನುಗಾರರನ್ನು ಪತ್ತೆ ಮಾಡಿ ರಕ್ಷಿಸಲಾಗಿದೆ ಓಡಿತಾ ಕರಾವಳಿಯಲ್ಲಿ ಸಿಲುಕಿಕೊಂಡಿದ್ದ ಎಂಟು ಮೀನುಗಾರರು ಮತ್ತು ಅವರ ದೋಣಿಯನ್ನು ಕರಾವಳಿ ಪಡೆಯ ಸಿಬ್ಬಂದಿ ಸುರಕ್ಷಿತವಾಗಿ ಪರದೀಪ್ ಬಂದರಿಗೆ ಕರೆತಂದಿದ್ದಾರೆ ಎಂದು ಕೋಲ್ಕೊತಾದಲ್ಲಿ ರಕ್ಷಣಾ ಮೂಲಗಳು ತಿಳಿಸಿವೆ ಮೀನುಗಾರಿಕೆಗಾಗಿ ಕಳೆದ ತಿಂಗಳೇ ಈ ಮೀನುಗಾರರು ದೋಣಿಯಲ್ಲಿ ತೆರಳಿದ್ದರು

ಇರಾನ್ ಹುಷಾರಾಗಿರಿ ನೀವು ಒಂದು ಕಾರಣದಿಂದ ಉತ್ಪಷ್ಟರಾಗಿದ್ದು ಆದರೆ ಆ ಕಾರಣವನ್ನು ನಿಮಗೆ ತಿಳಿಸುವುದಿಲ್ಲ ಎಂದು ಡೋನಾಲ್ಡ್ ಟ್ರಂಪ್ ನ್ಯೂಜೆರ್ಸಿಯಲ್ಲಿ ಸುದ್ವಿಗಾರರೊಂದಿಗೆ ಮಾತನಾಡಿದ್ದಾರೆ ಅಂತಾರಾಷ್ಷೀಯ ಶಕ್ತಿಗಳೊಂದಿಗೆ ಮಾಡಿಕೊಂಡಿರುವ ಅಳಿವಿನಂಚಿನಲ್ಲಿರುವ ಪರಮಾಣು ಒಪ್ಪಂದವನ್ನು ಉಲ್ಲಂಘಿಸಿದರೆ ಮುಂದೆ ಇನ್ನಷ್ಟು ನಿರ್ಬಂಧಗಳನ್ನು ಇರಾನ್ ಎದುರಿಸಬೇಕಾದೀತು ಎಂದು ಅಮೆರಿಕ ಕಾರ್ನದರ್ಶಿ ಮೈಕ್ ಪಾಂಪಿಯೋ ಈ ಮೊದಲೇ ತಿಳಿಸಿದ್ದರು

ಇನ್ನು ಬೆಳ್ಳಿ ಪದಕ ಎ

ವಿಸ್ಲಯಾ ಪಾಲಾಯಿತು

ಪಿ